ಡಿಎಂಕೆ ವರಿಷ್ಣ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ

ರಾಜ್ಞಸಭೆಯಲ್ಲಿ ಪದೇ ಪದೇ ಗದ್ದಲ ಕೋಲಾಹಲದ ಹಿನ್ನೆಲೆಯಲ್ಲಿ ದಿನದ ಕಲಾಪ ಮುಂದೂಡಿಕೆ ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷ ಕಲಾಪಕ್ಕೆ ಅಡ್ಡಿ

ಕರುಣಾನಿಧಿ ವಿಧಿವಶರಾಗಿದ್ದಾರೆ

ಕೆಲದಿನಗಳಿಂದ ತೀವ್ರ ಅಸ್ತಸ್ಥರಾಗಿದ್ದ ಅವರಿಗೆ ಚೆನ್ನೈನ ಕಾವೇರಿ ಆಸ್ತತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು

ಅವರ ನಿಧನದಿಂದ ತಮಿಳುನಾಡಿನ ರಾಜಕಾರಣದಲ್ಲಿ ಪ್ರಮುಖ ಅಧ್ಯಾಯವೊಂದು ಮುಕ್ತಾಯವಾಗಿದೆ ಅವರ ಅಸಂಖ್ಯ ಅಭಿಮಾನಿಗಳು ಕಾವೇರಿ ಆಸ್ಪತ್ರೆಯ ಬಳಿ ಸೇರಿದ್ದಾರೆ ತಮಿಳುನಾಡಿನಾದ್ಯಂತ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ರಾಜ್ಯ ಮತ್ತು ತಮಿಳುನಾಡು ಗಡಿ ಜಿಲ್ಲೆಗಳು ಮತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಾಗದಂತೆ ಮೊಲೀಸ್ ಇಲಾಖೆ ಕಟ್ಲೆಚ್ಲರದ ಆದೇಶ ನೀಡಿದೆ ಮುನ್ನಚ್ಲರಿಕೆ ಕ್ರಮವಾಗಿ ತಮಿಳುನಾಡಿಗೆ ಹೋಗುವ ಎಲ್ಲಾ ಬಸ್ ಸೇವೆಯನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸ್ವಗಿತಗೊಳಿಸಿದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಎಂ ಕರುಣಾನಿಧಿ ಅವರ ನಿಧನಕ್ಕೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ತೆರಳಿ ಅಗಲಿದ ನಾಯಕನಿಗೆ ತಮ್ಮ ಗೌರವ ನಮನ ಸಲ್ಲಿಸಲಿದ್ದಾರೆ

ಓಬಿಸಿ ವಿಧೇಯಕಕ್ಕೆ ಅನುಮೋದನೆ ಮತ್ತು ಎಸ್ಸಿ ಎಸ್ಟಿ ದೌರ್ಜನ್ಗ ತಡೆ ತಿದ್ದುಪಡಿ ವಿಧೇಯಕಕ್ಕೆ ಲೋಕಸಭೆಯಲ್ಲಿ ಅನುಮೋದನೆ ಪಡೆಯುವಲ್ಲಿ ಸರ್ಕಾರ ನಡೆಸಿದ ಯಶಸ್ವಿ ಪ್ರಯತ್ನಕ್ಕೆ ಅಭಿನಂದನೆ ಸೂಚಿಸುವ ನಿರ್ಣಯವೊಂದನ್ನು ಬಿಜೆಪಿ ಸಂಸದೀಯ ಪಕ್ಷ ಅನುಮೋದಿಸಿದ್ದಾಗಿಯೂ ಅವರು ತಿಳಿಸಿದರು

ತ್ಯಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಸ್ಸಾಂನ ರಾಷ್ಷೀಯ ಪೌರತ್ವ ನೋಂದಣಿಯ ಅಂತಿಮ ಪಟ್ಷ ವಿಷಯವಾಗಿ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಭೋಜನ ವಿರಾಮದ ನಂತರ ಸದನ ಎರಡು ಬಾರಿ ಮುಂದೂಡಿಕೆ ಕಂಡಿತು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದ ತ್ಭಣಮೂಲ ಕಾಂಗ್ರೆಸ್ ಪಕ್ಷದ ಸದಸ್ಟರಿಗೆ ಸಭಾಪತಿ ಎಂ

ಹಲವು ಬಾರಿ ತಾಂತರಾಗುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ

ಚರ್ಚೆಯಲ್ಲಿ ಪಾಲ್ಗೊಂಡ ಅಮಿತ್ ಷಾ ಕಳೆದ ನಾಲ್ಕು ವರ್ಷಗಳಲ್ಲಿ ಕೃಷಿ ಕ್ಷೇತ್ರಕ್ಕೆ ನೀಡುತ್ತಿರುವ ಹಂಚಿಕೆಯನ್ನು ಎನ್ಡಿಎ ಸರ್ಕಾರ ಹೆಚ್ಚಿಸಿದೆ ಎಂದರು

ಈ ಸಮಯದಲ್ಲಿ ಟಿಎಂಸಿ ಸದಸ್ದರು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ದ ಘೋಷಣೆ ಕೂಗಲಾರಂಭಿಸಿದರು ಸಭಾಪತಿ ಸದನದ ಕಲಾಪವನ್ನು ನಾಳೆಗೆ ಮುಂದೂಡಿದರು ಇಂದು ಬೆಳಗ್ಗೆ ಸದನದಲ್ಲಿ ಆಮ್ ಆದ್ಲಿ ಪಕ್ಷದ ಸಂಜಯ್ ಸಿಂಗ್ ಉತ್ತರ ಪ್ರದೇಶದ ಡಿಯೋರಿಯಾ ವಸತಿ ಗೃಹದಲ್ಲಿ ನಡೆದಿದೆ ಎನ್ನಲಾದ ಲೈಂಗಿಕ ದೌರ್ಜನ್ನಗಳ ಬಗ್ಗೆ ಚರ್ಚೆಗೆ ಒತ್ತಾಯಿಸಿದಾಗ ಸದನವನ್ನು ಕೆಲ ಕಾಲ ಮುಂದೂಡಲಾಗಿತ್ತು ಸಭಾಪತಿ ಈ ವಿಷಯವನ್ನು ನಾಳೆ ಚರ್ಚೆಗೆ ಎತ್ತಿಕೊಳ್ಳುವುದಾಗಿ ಭರವಸೆ ನೀಡಿದರು ರಾಜ್ಯಸಭೆಯಲ್ಲಿ ಕಲಾಪ ನಡೆಸಲು ತೃಣಮೂಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ನೀಡುತ್ತಿಲ್ಲ ಎಂದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಆರೋಪಿಸಿದರು ಸಂಸತ್ನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತ ಸಮುದಾಯಕ್ಕೆ ಬೆಂಬಲ ಬೆಲೆ ಹೆಚ್ಚಿಸಿರುವ ವಿಧೇಯಕ ಕೃಷಿ ವಲಯಕ್ಕೆ ದೊಡ್ಡ ವರವಾಗಿದೆ ಎಂದು ಅವರು ಹೇಳಿದರು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಷಾ ಕೇಂದ್ರ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸಲು ಅನೇಕ ಕಾರ್ಯತ್ರಮ ರೂಪಿಸಿದೆ ಆದರೆ ತ್ಯಣಮೂಲ ಕಾಂಗ್ರೆಸ್ ಕೇಂದ್ರ ಸರ್ಕಾರವನ್ನು ಪತನಗೊಳಿಸಲು ನಿಲುವಳಿ ಸೂಚನೆಯನ್ನು ಸದನದಲ್ಲಿ ಮಂಡಿಸಿದ್ದು ವಿಪರ್ಯಾಸ ಎಂದರು

ಫಟನೆಯಲ್ಲಿ ನಾಲ್ವರು ಸೇನಾ ಸಿಬ್ಬಂದಿ ಮತ್ತು ಇಬ್ಬರು ಭಯೋತ್ಪಾದಕರು ಗುಂಡಿನ ಚಕಮಕಿಯಲ್ಲಿ ಮೃತರಾಗಿದ್ದಾರೆ

ಇಬ್ಲರು ಉಗ್ರಗಾಮಿಗಳ ಮೃತದೇಹವನ್ನು ವಶಪಡಿಸಿಕೊಂಡಿದ್ದು ಇನ್ನುಳದ ಉಗ್ರರಿಗಾಗಿ ಬೆಟ್ಟ ಪ್ರದೇಶಗಳಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿದಿದೆ ಮಹಿಳೆಯರ ಮೀಸಲಾತಿ ಮಸೂದೆ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಮುಂದಾದರೆ ಅದಕ್ಕೆ ಕಾಂಗ್ರೆಸ್ ಬೆಂಬಲಿಸಲಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಮಹಿಳಾ ಅಧಿಕಾರ ಸಮ್ನೇಳನದಲ್ಲಿ ಮಾತನಾಡಿದ ಅವರು ಮಹಿಳೆಯರಿಗೆ ಪಕ್ಷದಲ್ಲಿ ವಿವಿಧ ಹಂತದಲ್ಲಿ ಸಮಾನ ಅವಕಾಶವನ್ನು ನೀಡಲಾಗಿದೆ ಲೋಕಸಭೆ ವಿಧಾನಸಭೆಯಲ್ಲಿ ಸಮಾನ ಅವಕಾಶ ನೀಡುವ ವಿಧೇಯಕವನ್ನು ತರಲು ಕೇಂದ್ರ ಮುಂದಾದಲ್ಲಿ ಪಕ್ಷ ಬೆಂಬಲಿಸಲಿದೆ ಎಂದರು

ಇದೇ ಅಧಿವೇಶನದಲ್ಲಿ ಮಸೂದೆ ಮಂಡಿಸಿದರೆ ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡಲಿದೆ ಎಂದು ರಾಹುಲ್ಗಾಂಧಿ ತಿಳಿಸಿದರು

ಕಳೆದ ನಾಲ್ಕು ವರ್ಷ ಹೆಚ್ಚು ತೆರಿಗೆಯನ್ನು ಸಂಗ್ರಹಿಸಲಾಗಿದೆ ಎಂದು ಉಪಪ್ರಶ್ನೆಗೆ ಸಚಿವರು ವಿವರಣೆ ನೀಡಿದರು

ಅವರಿಗೆ ಈಗಾಗಲೇ ನೋಟಸ್ ಜಾರಿ ಮಾಡಲಾಗಿದೆ ಎಂದು ಪಣಕಾಸು ಸಚಿವರು ಸದನಕ್ಕೆ ವಿವರಣೆ ನೀಡಿದರು ಸಾರ್ವಜನಿಕ ಸ್ವಾಮ್ಲದ ಬ್ಲಾಂಕ್ಗಳು ಸೇರಿದಂತೆ ವಿವಿಧ ಹಂತದ ಹಣಕಾಸು ವಿಭಾಗದ ಹುದ್ದೆಗಳನ್ನು ಶೀಘದಲ್ಲಿ ಭರ್ತಿ ಮಾಡಲಾಗುವುದು ಎಂದು ಪಿಯೂಷ್ ಗೋಯಲ್ ತಿಳಿಸಿದರು

ಮಝಾಫರ್ಪುರ್ದಲ್ಲಿ ಎನ್ಜಓಗಳು ನಡೆಸುತ್ತಿರುವ ನಿರ್ವಸತಿಕರ ಗೃಹದಲ್ಲಿ ಬಾಲಕಿಯರ ಮೇಲೆ ಅತ್ಲಾಚಾರ ಹಾಗೂ ಲೈಂಗಿಕ ದೌರ್ಜನ್ದ ಪ್ರಕರಣ ಕುರಿತಂತೆ ಬಿಹಾರ ಸರ್ಕಾರ ವಸ್ತುಹಿತಿ ವರದಿಯನ್ನು ಒಂದು ವಾರದೊಳಗಾಗಿ ಸುಪ್ರೀಂಕೋರ್ಟ್ ಮುಂದೆ ಸಲ್ಲಿಸಬೇಕು ಎಂದು ಸೂಚನೆ ನೀಡಿದೆ ಮಾಧ್ಯಮಗಳಲ್ಲಿ ಬಂದಿರುವ ವರದಿಯಾಧರಿಸಿ ಸುಪ್ರೀಂಕೋರ್ಟ್ ಸ್ವಯಂ ಆಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ನಿತೀಶ್ ಕುಮಾರ್ ನೇತೃತ್ವದ ಬಿಹಾರ ಸರ್ಕಾರಕ್ಕೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಹಾಣ ಸಚವಾಲಯಕ್ಕೆ ನೋಟಸ್ ನೀಡಿದೆ